ನರೇಂದ್ರಮೋದಿ ವರ್ಚುವಲ್ ಸಮಾಲೋಚನೆ ಇಂದು ವಿಶ್ವ ಆರೋಗ್ಯ ದಿನ ಪ್ರತಿಯೊಬ್ಬರಿಗಾಗಿ ಉತ್ತಮ ಆರೋಗ್ಯಕರ ಜಗತ್ತು ನಿರ್ಮಾಣ ಈ ವರ್ಷದ ಧ್ಯೇಯವಾಕ್ಯ

ಪ್ರಕರಣ ಪತ್ತೆ

ಐ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ ಸಾಂಕ್ರಾಮಿಕದ ಹೊಡೆತದ ನಡುವೆಯೂ ದೇಶದ ಆರ್ಥಿಕತೆ ಸಹಜ ಸ್ಥಿತಿಗೆ ಮರಳುತ್ತಿದ್ದು

ಲಸಿಕೆ ಅಭಿಯಾನದಿಂದಾಗಿ ಜಾಗತಿಕ ಬೆಳವಣಿಗೆ ನಿಧಾನವಾಗಿ ಜೇತರಿಕೆ ಕಾಣುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ

ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ

ಪರೀಕ್ಸಾ ಪೇ ಚರ್ಚಾ ಕಾರ್ಯಕ್ರಮದ ವೇಳೆ ಪ್ರಧಾನಮಂತ್ರಿ ಅವರು ಪರೀಕ್ಷೆಗಳಿಗೆ ಒತ್ತಡ ಮುಕ್ತವಾಗಿ ಸಿದ್ದರಾಗುವ ಹಾಗೂ ಹಾಜರಾಗುವ ಕುರಿತು ಚಿಂತನೆ ಹಾಗೂ ಸಲಹೆಗಳನ್ನು ಹಂಚಿಕೊಳ್ಳಲಿದ್ದಾರೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತ ಹಲವಾರು ಆಸಕ್ತಿಕರ ಅಂಶಗಳನ್ನೊಳಗೊಂಡ ಹೊಸ ವಿಧಾನದಲ್ಲಿ ಎಕ್ಸಾಮ್ ವಾರಿಯರ್ಸ್ ಶೋಷಕರು ಹಾಗೂ ಶಿಕ್ಷಕರೊಂದಿಗೆ ಒಂದು ಸ್ಪರಣೀಯ ಚರ್ಚೆ ನಡೆಯಲಿದೆ ಎಂದು ನರೇಂದ್ರ ಮೋದಿ ಟ್ನೀಟ್ ಮಾಡಿದ್ದಾರೆ ಎಕ್ಸಾಮ್ ವಾರಿಯರ್ಸ್ಗೆ ಪರೀಕ್ಸಾ ಪೇ ಚರ್ಚಾ ಕಾರ್ಯಕ್ರಮ ಅತಿದೊಡ್ಡ ಉಪಕ್ರಮವಾಗಿದೆ ಯುವ ವಿದ್ಯಾರ್ಥಿಗಳಲ್ಲಿ ಪ್ರಧಾನಮಂತ್ರಿ ಅವರು ಒತ್ತಡ ಮುಕ್ತ ವಾತಾವರಣವನ್ನು ಸೃಷ್ಟಿಸಲಿದ್ದಾರೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಪರೀಕ್ಸಾ ಒತ್ತಡದಿಂದ ಹೊರಬರಲು ಪರೀಕ್ಸಾ ಪೇ ಚರ್ಚಾ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸಾಕಷ್ಸು ನೆರವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೊಖ್ರಿಯಾಲ್ ನಿಶಾಂಕ್ ವಿಶ್ಲಾಸ ವ್ಯಕ್ತಪಡಿಸಿದ್ದಾರೆ

ಯಾವುದೇ ಜಾತಿ ಧರ್ಮ ಲಿಂಗ ರಾಜಕೀಯ ನಂಬಿಕೆ ಆರ್ಥಿಕ ಮತ್ತು ಸಾಮಾಜಕ ಸ್ಥಿತಿ ಎಂಬ ದೇಧವಿಲ್ಲದಂತೆ ಉತ್ತಮ ಆರೋಗ್ಯ ಹೊಂದುವುದು ಶ್ರತಿಯೊಬ್ಲರ ಮೂಲಭೂತ ಹಕ್ಕಾಗಿದೆ ಈ ವರ್ಷದ ಧ್ಲೇಯವಾಕ್ಷ ಪ್ರತಿಯೊಬ್ಲರಿಗಾಗಿ ಉತ್ತಮ ಆರೋಗ್ಲಕರ ಜಗತ್ತು ನಿರ್ಮಾಣ ಎಂಬುದಾಗಿದೆ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಟ್ನೀಟ್ ಮಾಡಿರುವ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಕೊರೋನಾ ವಿರುದ್ಲದ ಹೋರಾಟದಲ್ಲಿ ಒಗ್ಗೂಡಲು ವಿಶ್ವ ಆರೋಗ್ಯ ದಿನ ಸ್ವೂರ್ತಿ ನೀಡಲಿ ಸೂಕ್ತ ವ್ಯಕ್ತಿಗಳು ಲಸಿಕೆ ಪಡೆದುಕೊಳ್ಳ ಹಾಗೂ ಕೋವಿಡ್ ಮಾರ್ಗಸೂಚಗಳನ್ನು ಅನುಸರಿಸಿ ಎಂದು ಹೇಳಿದ್ಗಾರೆ

ತೇಜ್ ಬಹದ್ಗೂರ್ ಅವರ ಜಯಂತಿ ಹಿನ್ನೆಲೆ ವರ್ಷವಿಡೀ ಕಾರ್ಯಕ್ರಮ ಹಮ್ನಿಕೊಳ್ಳುವ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಲಿದ್ಲು ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಅವರೂ ಭಾಗವಹಿಸಲಿದ್ದಾರೆ

ಸಿಬ್ಲಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಈ ಕುರಿತು ಆದೇಶ ಹೊರಡಿಸಿದೆ ಆಗಾಗ್ಗೆ ಕೈ ತೊಳೆಯುವುದು ಮುಖಗವಸು ಧರಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ಪಾಲಿಸುವ ಮೂಲಕ ಲಸಿಕೆ ಹಾಕಿಸಿಕೊಂಡ ನಂತರವೂ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಸೂಚಿಸಲಾಗಿದೆ

ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ನಿರಂತರವಾಗಿ ಲಸಿಕೆ ಪೂರ್ಲೆಕೆ ಮಾಡಲಾಗುವುದೆಂದು ಕೇಂದ್ರ ಆರೋಗ್ಗ ಸಚಿವ ಡಾ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 ಲಸಿಕೆ ಕೊರತೆಯಿಂದಾಗಿ ಲಸಿಕೆ ನೀಡಲು ಸಾಧ್ಯವಾಗಿಲ್ಲವೆಂದು ಯಾವ ರಾಜ್ಯ ಸರ್ಕಾರವೂ ದೂರಲು ಸಾಧ್ಯವಿಲ್ಲದಂತೆ ಲಸಿಕೆ ಪೂರ್ನೆಕೆ ಮಾಡಲಾಗುವುದೆಂದು ಅವರು ಹೇಳಿದಾರೆ ಛತ್ತೀಸ್ಗಢ್ ದೆಹಲಿ ಗುಜರಾತ್ ಹರಿಯಾಣ ಹಿಮಾಚಲ ಪ್ರದೇಶ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಲ ಪಂಜಾಬ್ ಮತ್ತು ರಾಜಸ್ಥಾನದ ಆರೋಗ್ಯ ಸಚಿವರು ಹೆಚ್ಚುವರಿ ಮುಖ್ಯ ಕಾರ್ಯದರ್ತಿಗಳು ಮತ್ತು ಪ್ರಧಾನ ಕಾರ್ಯದರ್ತಿಗಳೊಂದಿಗೆ ನನ್ನೆ ಉನ್ನತ ಮಟ್ಟದ ಪರಿತೀಲನಾ ಸಭೆ ನಡೆಸಿದರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೈಗೊಂಡ ತ್ರಮಗಳ ಕುರಿತು ವಿವರ ಮತ್ತು ಸಮಗ್ರ ಪರಿತೀಲನೆ ನಡೆಸಿದ ಕೇಂದ್ರ ಆರೋಗ್ನ ಸಚಿವರು

ಸಾರಿಗೆ ಸಂಚಾರಕ್ಕೆ ಯಾವುದೇ ನಿರ್ಬಂಧವಿಲ್ಲ ಮತ್ತು ಅಂತರಾಜ್ಯ ಸಂಚಾರ ಹಾಗೂ ಅಗತ್ಯ ವಸ್ತುಗಳ ರವಾನೆಗೆ ಯಾವುದೇ ನಿರ್ಬಂಧವಿರುವುದಿಲ್ಲ

ಅಹಮದಾಬಾದ್ ಸೂರತ್ ರಾಜ್ಕೋಟ್ ವಡೋದರ ಜುನಾಫಡ ನಡೈಡ್ ಮೆಹಸಾನಾ ಪಟಾನ್ ಗೋಧ್ರಾ ಗಾಂಧೀನಗರ ಇನಿತರ ನಗರಗಳಲ್ಲಿ ಕರ್ಫ್ಲೂ ಜಾರಿಯಾಗುತ್ತಿದೆ ಎಂದು ಮುಖ್ಯಮಂತ್ರಿ ವಿಜಯ್ ರೂಪಾನಿ ತಿಳಿಸಿದ್ದಾರೆ

ಭ್ರಷ್ನಾಚಾರ ಆರೋಪದಲ್ಲಿ ರಾಜೀನಾಮೆ ನೀಡಿರುವ ಮಹಾರಾಷ್ಷ ರಾಜ್ಯದ ಗ್ರಹಸಚಿವ ಅನಿಲ್ ದೇಶ್ಮುಖ್ ವಿರುದ್ದ ಪ್ರಾಥಮಿಕ ತನಿಖೆ ನಡೆಸಲು ಸಿಬಿಐ್ ಕಮಕ್ಕೆಗೊಂಡಿದೆ ತನಿಖೆ ನಡೆಸುವಂತೆ ಬಾಂಬೆ ಹೈಕೋರ್ಟ್ ಸೋಮವಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ಸಿಬಿಐ ಪ್ರಕರಣ ದಾಖಲಿಸಿಕೊಂಡಿದೆ